ರಾಜನಾಥ್ ಸಿಂಗ್ ಪ್ರತಿಪಾದನೆ ಆತ್ಸನಿರ್ಭರ್ ಭಾರತ್ ಪ್ಲಾಕೇಜ್ನಡಿ ಸಣ್ಣ

ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ಆವರು ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಆಂಟಾನಿಯೊ ಗುಟಿರೆಸ್ ಮತ್ತು ನಾರ್ವೆ ಪ್ರಧಾನಿ ಅವರೊಂದಿಗೆ ಎಡಿಯೋ ಭಾಷಣ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ

ವಿಶ್ವಸಂಸ್ಥೆಯ ಸಾಮಾಜಿಕ ಮತ್ತು ಆರ್ಥಿಕ ಅಧಿವೇಶನದ ಉನ್ನತ ಮಟ್ಟದ ಸಭೆಯಲ್ಲಿ ಸರ್ಕಾರಗಳು ಸಾಮಾಜಿಕ ತಜ್ವರು ಶೈಕ್ಷಣಿಕ ರಂಗದ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ

ಬಲಿಷ್ಠ ನಾಯಕತ್ವದ ಮೂಲಕ ಜಾಗತಿಕ ಕಾರ್ಯಸೂಜಿ ರೂಪಿಸುವ ಮಾರ್ಗೋಪಾಯಗಳ ಅನ್ನೇಷಣೆ ಪರಿಣಾಮಕಾರಿ ಅಂತಾರಾಷ್ಷೀಯ ಸಂಸ್ವೆಗಳ ಸಂಘಟನೆ ಜಾಗತಿಕ ಸಾರ್ವಜನಿಕ ಸರಕುಗಳ ಮಹತ್ವ ಮತ್ತು ಪಾಲ್ಗೊಳ್ಳುವಿಕೆಯನ್ನು ವ್ಯದ್ಧಿಸುವ ಕುರಿತು ಅಧಿವೇಶನದಲ್ಲಿ ಚರ್ಚಿಸುವ ನಿರೀಕ್ಷೆ ಇದೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದಾರೆ ವಿಶ್ವಸಂಸ್ಥೆಯ ಖಾಯಂ ಸದಸ್ನತ್ತ ಪಡೆಯಲು ನಿರಂತರ ಹೋರಾಡುತ್ತಿರುವ ಭಾರತಕ್ಕೆ ಈ ಅಧಿವೇಶನ ಮಪತ್ವರ್ಣವಾಗಿದೆ ಈ ವಿಷಯ ಪ್ರಸ್ತಾಪಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೊದಲ ಅವಕಾಶ ಸಿಕ್ಕಿದೆ

ಪೂರ್ವ ಲಡಾಖ್ನ ಮುಂಚೂಣಿ ನೆಲೆಗಳಿಗೆ ಭೇಟ ನೀಡಿರುವ ರಾಜನಾಥ್ ಸಿಂಗ್ ಭಾರತ ಮತ್ತು ಚೀನಾ ನಡುವೆ ಸಂಘರ್ಷ ತಲೆದೋರಿದ ನಂತರ ರಕ್ಷಣಾ ಸಚಿವರು ಕೈಗೊಂಡಿರುವ ಮೊದಲ ಭೇಟಿ ಇದಾಗಿದೆ ಇದಕ್ಕೂ ಮುನ್ನ ರಾಜನಾಥ್ ಸಿಂಗ್ ಲೂಕುಂಗ್ನಲ್ಲಿ ಸೇನಾಧಿಕಾರಿಗಳೊಂದಿಗೆ ಸಮಾಲೋಜನೆ ನಡೆಸಿದರು ಬಳಿಕ ಸೇನಾ ಯೋಧರನ್ನು ಉದ್ದೇಶಿಸಿ ಮಾತನಾಡಿ ಭಾರತದ ಒಂದಿಂಚೂ ಭೂಮಿಯನ್ನು ಕಬಳಸಲು ಜಗತ್ತಿನ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ ರಾಷ್ಟೀಯ ಹಿತಾಸಕ್ತಿ ಕಾಪಾಡಲು ನಾವು ಬದ್ದ ಎಂದು ಹೇಳಿದರು ಸೇನಾಪಡೆಗಳ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ಭೂಸೇನಾ ವರಿಷ್ವ ಎಂಎಂ ನರವಾಣೆ ಸೇರಿದಂತೆ ಹಿರಿಯ ಅಧಿಕಾರಿಗಳು ರಕ್ಷಣಾ ಸಜಿವರ ಜೊತೆ ಇದ್ದರು ಸಚಿವರು ಮತ್ತು ಸೇನಾಧಿಕಾರಿಗಳು ಆಟಲ್ ಸುರಂಗ ಭದ್ರತೆಯ ಪರಿಶೀಲನೆ ನಡೆಸಿದರು ಹಿಮಾಲಯದ ಲೇ ಮತ್ತು ಮನಾಲಿ ಹೆದ್ದಾರಿ ನಡುವೆ ಈ ಸುರಂಗ ಮಾರ್ಗ ನಿರ್ಮಿಸಲಾಗಿದೆ

ಲಡಾಖ್ ಗಡಿ ಭಾಗಕ್ಕೆ ಅಗತ್ಯ ಮಸ್ತುಗಳು ಮತ್ತು ಸಾಧನ ಸಲಕರಣೆಗಳ ಸಾಗಣೆಗೆ ಪ್ರಮುಖವಾದ ಮನಾಲಿ ಲೇಪ್ ಹೆದ್ದಾರಿಯನ್ನು ಭೂಸೇನೆ ಬಳಕೆ ಮಾಡುತ್ತಿದೆ

ಕೋವಿಡ್ ನಿಯಂತ್ರಣಕ್ಕೆ ಲಾಕ್ಡೌನ್ ಪರಿಹಾರವಲ್ಲ ಲಾಕ್ ಡೌನ್ ಮುಂದುವರೆಸುವ ಯಾವುದೇ ಯೋಜನೆ ಸರ್ಕಾರದ ಮುಂದೆ ಇಲ್ಲ ಎಂದು ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನ ಕೋವಿಡ್ ಪರಿಸ್ತಿತಿ ಹಾಗೂ ನಿರ್ವಹಣೆ ಕುರಿತು ಎಂಟು ವಲಯಗಳ ಉಸ್ತುವಾರಿ ಸಚಿವರೊಂದಿಗೆ ಬೆಂಗಳೂರಿನಲ್ಲಿಂದು ಸಭೆ ನಡೆಸಿದ ಅವರು ಸೋಂಕಿತರಿಗೆ ಆಸ್ತ್ರಗಳಲ್ಲಿ ದಾಖಲಾಗಲು ಆಗುತ್ತಿರುವ ತೊಡಕು ನಿವಾರಿಸುವ ಕುರಿತು ಕಟ್ಟನಿಟ್ಟನ ಕ್ರಮ ಕೈಗೊಳ್ಳಬೇಕು ಸೂಚಿಸಿದರು ವೈದ್ದರ ಕೊರತೆ ನಿವಾರಿಸಲು ಹುದ್ದೆ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಕೊರೊನಾ ಸೋಂಕು ಪರೀಕ್ಷೆಯ ಫಲಿತಾಂತ ದೊರೆತ ಎರಡು ಗಂಟಿಗಳೊಳಗೆ ಹಾಸಿಗೆ ಪಂಚಕೆ ಮಾಡಿ ಅಂಬ್ಯುಲೆನ್ಸ್ ಅವರನ್ನು ಆಸ್ತತ್ರೆಗೆ ಕರೆದೊಯ್ಯಲು ತ್ರಮ ಮಹಸಬೇಕು ಈ ವ್ಯವಸ್ಥೆಯನ್ನು ವೀಕೇಂದ್ರೀಕರಿಸಿ ವಲಯವಾರು ಮೇಲ್ಡಿಚಾರಣೆ ನಡೆಸಬೇಕು ಎಂದು ಯಡಿಯೂರಪ್ಪ ಸೂಚಿಸಿದ್ದಾರೆ ಪ್ರಕಿ ವಾರ್ಡುಗಳಲ್ಲಿ ಕಲ್ಕಾಣ ಮಂಟಪಗಳನ್ನು ಹಾಗು ವಸತಿ ಗೃಪಗಳನ್ನು ಗುರುತಿಸಲಾಗಿದ್ದು ಪ್ರತ್ಯೇಕವಾಗಿ ವಾಸಿಸಲು ಕೊಠಡಿಗಳು ಇಲ್ಲದವರಿಗೆ ಕ್ಷಾರಂಟೈನ್ ಮಾಡಲು ಈ ಕಲ್ಲಾಣ ಮಂಟಪಗಳನ್ನು ಬಳಸಬೇಕು ರಾಜ್ಯದಲ್ಲಿ ಪರೀಕ್ಷೆಗಳ ಸಂಖ್ಯೆ ಹೆಚ್ಚಿಸಬೇಕು ಎಂದು ನಿರ್ದೇಶನ ನೀಡಿದರು ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಎಲ್ಲ ಆಗತ್ಯ ನೆರವು ನೀಡಲಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಸಚಿವ ಡಿ

ಸದಾನಂದ ಗೌಡ ಭರವಸೆ ನೀಡಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ನಡೆಸಿದ ಕೇಂದ್ರ ಸಚವರು ಪಾಗೂ ಸಂಸದರ ಸಭೆಯಲ್ಲಿ ಪಾಲ್ಲೊಂಡು ಮಾತನಾಡಿದರು

ಈ ಕುರಿತು ಪಣಕಾಸು ಸಚಿವಾಲಯ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದು

ಈ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಂಡುಬಂದಿದೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ದಿ ಪ್ರಾಧಿಕಾರದ ಆಧ್ಯಕ್ಷ ಸುಪ್ರತಿಮ್ ಬಂಡೋಪಾಧ್ಗಾಯ ಮಾತನಾಡಿ ಕಾರ್ಮೋರೇಟ್ ವಲಯದಲ್ಲಿ ರಾಷ್ಟೀಯ ಪಿಂಚಣಿ ಯೋಜನೆ ಯಶಸ್ತಿಯಾಗುತ್ತಿದ್ದು ತೆರಿಗೆ ಲಾಭ ಪಡೆಯುವ ಮತ್ತು ಆರ್ಥಿಕವಾಗಿ ಸುಭದ್ರಗೊಳ್ಳುವ ಉದ್ದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪಿಂಜಣಿ ಯೋಜನೆಗೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದು ಪೇಳದರು

ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಸಂಬಂಧ ಐಸಿಎಂಆರ್ ಪತ್ರ ಬರೆದಿದ್ದು ಈ ರೀತಿ ಪತ್ರೆ ಮಾಡುವ ಸೋಂಕಿನ ವಿವರಗಳನ್ನು ಐಸಿಎಂಆರ್ ದತ್ತಾಂಶ ವೇದಿಕೆಗೆ ಆಪ್ಲೋಡ್ ಮಾಡುವುದು ಕಡ್ಡಾಯವಾಗಿದೆ ಸೋಂಕಿತರ ಮಾಹಿತಿ ಆಧಾರದ ಮೇಲೆ ಸೂಕ್ತ ಚಿಕಿತ್ತೆ ನೀಡುವ ಕ್ನಾರಂಟೈನ್ಗೆ ಒಳಪಡಿಸಲು ಸಪಕಾರಿಯಾಗಲಿದೆ ಇದಕ್ಕಾಗಿ ಐಸಿಎಂಆರ್ ಮೋರ್ಟಲ್ನಲ್ಲಿ ಲಾಗ್ಇನ್ ವ್ಯವಸ್ಥೆ ಮಾಡಲಾಗಿದ್ದು ಇದರ ಉಸ್ತುವಾರಿಗೆ ನೋಡೆಲ್ ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಪೇಳಿದೆ